ದೇಶಾದ್ಯಂತ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ

ನಾನಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೊರೋನಾ ನಿಯಂತ್ರಣಕ್ಕೆ ಕೈಗೊಳ್ಳುತ್ತಿರುವ ಕ್ರಮಗಳು ಮತ್ತು ಸಿದ್ದತೆಗಳ ಪರಾಮರ್ಶೆ ನಡೆಸಿದರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾಜಿಕ ಶಿಸ್ತು ಮತ್ತು ವೈಯುಕ್ತಿಕ ಶುಚಿತ್ವ ಕಾಪಾಡಿಕೊಳ್ಳುವಂತೆ ದೇಶದ ಜನರಿಗೆ ಅವರು ಮನವಿ ಮಾಡಿದರು ಕೊರೋನಾ ಸೋಂಕಿನ ಅಪಾಯಗಳ ಬಗ್ಗೆ ಜನರಿಗೆ ವ್ಯಾಪಕವಾಗಿ ತುರ್ತು ಜಾಗ್ಬತಿ ಮೂಡಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು

ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಆಡಳಿತಗಳು ದೆಹಲಿಯಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕೆ ನಡೆಸುತ್ತಿರುವ ಸಂಘಟಿತ ಪ್ರಯತ್ನಗಳನ್ನು ಶ್ಲಾಫಿಸಿದ ಅವರು ಬೇರೆ ರಾಜ್ಯಗಳು ಸಹ ಈ ಮಾದರಿಯನ್ನು ಅನುಸರಿಸಬೇಕು ಎಂದು ಸಲಹೆ ನೀಡಿದರು ಅಹ್ಮದಾಬಾದ್ನಲ್ಲಿ ಮನೆಯಿಂದಲೇ ಆರೋಗ್ಯ ಸಂರಕ್ಷಣೆ ಮತ್ತು ನಿಗಾ ವಹಿಸುತ್ತಿರುವ ಧನ್ವಂತ್ರಿ ರಥ ಯಶಸ್ವಿ ಪ್ರಯೋಗವಾಗಿದೆ ಇದನ್ನು ಇತರೆ ರಾಜ್ಯಗಳು ಸಹ ಅಳವಡಿಸಿಕೊಳ್ಳಬೇಕು

ಈ ಸಭೆಯಲ್ಲಿ ಕೇಂದ್ರ ಗ್ವಹ ಸಚಿವ ಅಮಿತ್ ಶಾ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ನೀತಿ ಆಯೋಗದ ಸದಸ್ಯರು ಸಂಪುಟ ಕಾರ್ಯದರ್ಶಿ ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಿದ್ದರು ದೇಶಾದ್ಯಂತ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ

ಕೊರೋನಾ ಸೋಂಕಿನಿಂದ ಗುಣಮುಖರಾದ ರಾಜ್ಯಗಳ ಪೈಕಿ ಮಹಾರಾಷ್ಟ ಅಗ್ರ ಸ್ಥಾನದಲ್ಲಿದ್ದರೆ ದೆಹಲಿ ಎರಡು ಮತ್ತು ತಮಿಳುನಾದು ಮೂರನೇ ಸ್ದಾನದಲ್ಲಿದೆ

ದೇಶದಲ್ಲಿ ಸಕ್ರಿಯ ಸೋಂಕಿತರ ಸಂಖ್ಯೆ

ಅಲ್ಪಾವಧಿಯ ಲಾಕ್ಡೌನ್ನಿಂದ ಕೊರೋನಾ ನಿಯಂತ್ರಣ ಅಸಾಧ್ಯ

ಭಾರತದಲ್ಲಿ ಚೇತರಿಕೆ ದರ ಹೆಚ್ಚಾಗುತ್ತಿದೆ ಹೊಸ ಸೋಂಕಿನ ಹೆಚ್ಚಳ ನಿಯಂತ್ರಣಕ್ಕೆ ಬಂದಿದೆ ಮುಂಬರುವ ವಾರಗಳಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಸೋಂಕು ಕಡಿಮೆಯಾಗಲಿದೆ ದೇಶಾದ್ಯಂತ ಸೋಂಕು ತಹಬಂಧಿಗೆ ಬರಲು ದೀರ್ಘಕಾಲ ಹಿಡಿಯಲಿದೆ ಎಂದು ಅವರು ತಿಳಿಸಿದರು ತೀವ್ರ ಉಸಿರಾಟ ಸಮಸ್ಯೆಯಿಂದ ಬಳಲುವ ಕೊರೋನಾ ರೋಗಿಗಳಿಗೆ ನಿರ್ಬಂಧಿತ ತುರ್ತು ಔಷಧವಾಗಿ ಇಟೊಲಿಜುಮಾಬ್ ಚುಚುಮದ್ದು ಬಳಸಲು ಭಾರತೀಯ ಔಷಧ ನಿಯಂತ್ರಣ ಮಹಾಲೇಖಪಾಲರು ಅನುಮೋದನೆ ನೀದಿದ್ದಾರೆ ಮಧ್ಯಮದಿಂದ ತೀವ್ರ ಸ್ವರೂಪದ ಉಸಿರಾಟ ಸಮಸ್ಯೆ ಎದುರಿಸುವ ಕೊರೋನಾ ರೋಗಿಗಳ ಸ್ವೆಟೊಕಿನ್ ಸೋಂಕಿನ ಚಿಕಿತ್ಪೆಗೆ ಇಟೊಲಿಜುಮಾಬ್ ಇಂಜಕ್ಷನ್ ಬಳಸಬಹುದು ಪ್ರಯೋಗಾಲಯಗಳ ಪರೀಕ್ಷೆಯಲ್ಲಿ ಸಂತ್ವಪ್ತ ಫಲಿತಾಂಶ ಹೊರಮೂಡಿದೆ ಎಂದು ಅವರು ಹೇಳಿದ್ದಾರೆ ದೇಶಾದ್ಯಂತ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪರೀಕ್ಷೆಗಳನ್ನು ಆಯೋಜಿಸಲು ಕೇಂದ್ರ ಮಾನವ ಸಂಪನ್ಮೂಲ ಅಭಿವ್ವದ್ದಿ ಸಚಿವಾಲಯವು ವಿಸ್ತುತ ಪ್ರಮಾಣಿತ ಕಾರ್ಯಾಚರಣೆ ವಿಧಿವಿಧಾನಗಳನ್ನು ರೂಪಿಸಿದೆ ಕೇಂದ್ರ ಗ್ವಹ ಮತ್ತು ಆರೋಗ್ಯ ಸಚಿವಾಲಯದ ಸಹಯೋಗದಲ್ಲಿ ಪ್ರಮಾಣಿತ ಕಾರ್ಯವಿಧಾನಗಳನ್ನು ರೂಪಿಸಲಾಗಿದ್ದು ವಿದ್ಯಾರ್ಥಿಗಳ ಸುರಕ್ಷತೆ ನ್ಯಾಯಸಮ್ಮತ ಪರೀಕ್ಷೆ ಮತ್ತು ಸಮಾನ ಅವಕಾಶಗಳಿಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವ್ವದ್ದಿ ಸಚಿವ ರಮೇಶ್ ಪೋಖ್ರಿಯಾಲ್ ತಿಳಿಸಿದ್ದಾರೆ

ಒಂದು ವೇಳೆ ಅಂತಿಮ ವರ್ಷದ ಯಾವುದೇ ವಿದ್ಯಾರ್ಥಿ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದಿದ್ದರೆ ಅಂತಹವರಿಗೆ ನಂತರದ ಹಂತದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗುವುದು ಎಂದು ಸಚಿವರು ತಿಳಿಸಿದರು

ಈ ಸಾಧನೆಯು ದೇಶದ ಪಾಲಿಗೆ ಮಹತ್ವದ ಕ್ಷಣವಾಗಿದೆ ಎಂದು ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವದೇಕರ್ ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಹುಲಿಗಳ ಸಂಖ್ಯೆಯನ್ನು ನಿಗದಿತ ಗುರಿಗಿಂತ ನಾಲ್ಕು ವರ್ಷ ಮೊದಲೆ ದುಪ್ಪಟ್ಟುಗೊಳಿಸಲಾಗಿದೆ

ಮೂರು ವಾರಗಳ ಲಾಕ್ಡೌನ್ ಅವಧಿಯಲ್ಲಿ ಇದು ಸಾಧ್ಯವಾಗಿದೆ ವಲಸೆ ಕಾರ್ಮಿಕರಿಗೆ ಉದ್ಯೋಗಾವಕಾಶಗಳನ್ನು ಸ್ಪಷ್ಟಿಸಲು ಎನ್ಡಿಎ ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಹೊತ್ತಿದೆ ಹಾಗೂ ಸೂಕ್ಷ್ಮವಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಇಂದು ವಿಶ್ವ ಜನಸಂಖ್ಯಾ ನಿಯಂತ್ರಣ ದಿನ

ದೇಶದಲ್ಲೆಡೆ ಜನಸಂಖ್ಯೆ ಹೆಚ್ಚಳ ನಿಯಂತ್ರಣ ಕುರಿತು ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಬಿ ಶ್ರೀರಾಮುಲು ಟ್ವೀಟ್ ಮಾಡಿ ಕೊರೊನಾ ಸೋಂಕಿನ ಸಂದರ್ಭದಲ್ಲಿ ಮಹಿಳೆ ಮತ್ತು ಬಾಲಕಿಯರ ಆರೋಗ್ಯ ಮತ್ತು ಹಕ್ಕುಗಳನ್ನು ಕಾಪಾಡಬೇಕು ಎನ್ನುವುದು ಈ ಬಾರಿಯ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ ಚಿಕ್ಕ ಚೊಕ್ಕ ಕುಟುಂಬದ ಅಗತ್ಯದ ಕುರಿತು ಎಲ್ಲರಲ್ಲೂ ತಿಳುವಳಿಕೆ ಮೂದಿಸೋಣ ಹೆಚ್ಚುತ್ತಿರುವ ಜನಸಂಖ್ಯೆ ವಿಶ್ವದ ಹಲವು ದೇಶಗಳಿಗೆ ಸವಾಲು

ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಜಾರಿ ನಿರ್ದೇಶಾಲಯದ ಅಧಿಕಾರಿಗಳು ದೆಹಲಿ ಮತ್ತು ಘಾಜಿಯಾಬಾದ್ನ ಲ ಸ್ಥಳಗಳ ಮೇಲೆ ದಾಳಿ ನಡೆಸಿ ಟೂರ್ ಅಂಡ್ ಟ್ರಾವೆಲ್ ಕಂಪನಿಗಳ ನಿರ್ದೇಶಕರ ನಿವಾಸ ಮತ್ತು ಕಚೇರಿಗಳ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ

ವಿದೇಶಿ ವಿನಿಮಯ ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತ ವಹಿವಾಟು ನಡೆಸಿರುವ ದೂರಿನ ಮೇರೆಗೆ ಈ ದಾಳಿ ಕಾರ್ಯಾಚರಣೆ ನಡೆದಿದೆ